ಲೋಕಸಭೆಯಲ್ಲಿ ಭೋಜನ ವಿರಾಮದ ನಂತರ ಹಲವು ಬಾರಿ ಕಲಾಪ ಮುಂದೂಡಲಾಯಿತು ನಂತರ ಮತ್ತೆ ಸೇರಿದಾಗ ಪ್ರತಿಪಕ್ಷ ಸದಸ್ಕರು ಸದನದ ಬಾವಿಗಿಳಿದು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಲೋಕಸಭೆಯಲ್ಲಿ ಕಲಾಪ ಆರಂಭವಾದಾಗ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧುರಿ ಅವರು ಕೃಷಿ ಕಾಯ್ದೆ ವಿರೋಧಿಸಿ ದೆಹಲಿ ಗಡಿಯಲ್ಲಿ ನಡೆಯುತ್ತಿರುವ ಪ್ರತಿಭಟನೆಯನ್ನು ಪ್ರಸ್ತಾಪಿಸಿ ಪ್ರತಿಭಟನಾನಿರತರು ಸಾವಿಗೆ ಈಡಾಗುತ್ತಿದ್ದಾರೆ ಈ ಗಂಭೀರ ಸಮಸ್ಕೆಯನ್ನು ಪರಿಗಣಿಸಿ ಸದನದಲ್ಲಿ ಚರ್ಚೆಗೆ ಅವಕಾಶ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು

ಸದನ ಇರುವುದು ಯಾವುದೇ ವಿಷಯ ಕುರಿತು ಚರ್ಚೆ ನಡೆಸಲೇ ಹೊರತು ಗದ್ದಲ ಪ್ರತಿಭಟನೆ ಮಾಡಿ ಸದನದ ಘನತೆ ಹಾಳು ಮಾಡಬಾರದು ಎಂದು ಎಚ್ಚರಿಸಿದರು ಪ್ರತಿಭಟನಾನಿರತ ಸದಸ್ಕರು ತಕ್ಷಣವೇ ತಮ್ಮ ಆಸನಗಳಿಗೆ ಮರಳಬೇಕು ಕಲಾಪ ನಡೆಯಲು ಅನುವು ಮಾಡಿಕೊಡಬೇಕು ಎಂದು ಮನವಿ ಮಾಡಿದರು ರಾಜ್ಯಸಭೆಯಲ್ಲೂ ಸಹ ಹಲವು ಬಾರಿ ಸದನ ಮುಂದೂಡಿಕೆಯಾಯಿತು ನಂತರ ಪ್ರತಿಪಕ್ಷ ಸದಸ್ಯರು ಸದನದ ಬಾವಿಗಿಳಿದು ಕೃಷಿ ಕಾಯ್ದೆ ವಿರುದ್ಧ ಘೋಷಣೆ ಕೂಗಿದರು ಪ್ರತಿಪಕ್ಷ ಸದಸ್ಯರ ಗದ್ದಲದ ನಡುವೆ ರಾಜ್ಯಸಭೆಯಲ್ಲಿ ಮಧ್ಯಶ್ಲಿಕೆ ಮತ್ತು ಸಂಧಾನ ತಿದ್ದುಪಡಿ ವಿಧೇಯಕವನ್ನು ಅಂಗೀಕರಿಸಿ ಸದನವನ್ನು ಮುಂದೂಡಲಾಯಿತು

ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷ ನಿಧಿಗೆ ಕೇಂದ್ರ ಸಚಿವ ಸಂಪುಟ ಸಭೆ ಇಂದು ಅನುಮೋದನೆ ನೀಡಿದೆ

ಸಾರ್ವತ್ರಿಕ ಮತ್ತು ಕೈಗೆಟಕುವ ಆರೋಗ್ಕ ಸಂರಕ್ಷಣಾ ಯೋಜನೆಗಳಿಗೆ ಪ್ರಧಾನಮಂತ್ರಿ ಸ್ವಾಸ್ಟ್ಯ ಸುರಕ್ಷ ನಿಧಿಯನ್ನು ಪೆಚ್ಚಿನ ಪ್ರಮಾಣದಲ್ಲಿ ಬಳಸಲಾಗುತ್ತದೆ ಈ ಮೀಸಲು ನಿಧಿಯು ಪಣಕಾಸು ವರ್ಷದ ಅಂತ್ಯದಲ್ಲಿ ಕೈತಪ್ಪದಂತೆ ನೋಡಿಕೊಳ್ಳಲಾಗಿದೆ ಆರೋಗ್ಕ ಮತ್ತು ಶಿಕ್ಷಣ ವಲಯದಿಂದ ಬರುವ ಸೆಸ್ ಆದಾಯವನ್ನು ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷ ನಿಧಿಗೆ ವರ್ಗಾಯಿಸಲಾಗುತ್ತದೆ ಈ ನಿಧಿಯು ಆಯುಷ್ಠಾನ್ ಭಾರತ್ ಪ್ರಧಾನಮಂತ್ರಿ ಜನ್ ಆರೋಗ್ಕ ಯೋಜನಾ ಆಯುಷ್ಠಾನ್ ಭಾರತ್ ಆರೋಗ್ಕ ಮತ್ತು ಯೋಗಕ್ಷೇಮ ಕೇಂದ್ರಗಳು ರಾಷ್ಷೀಯ ಆರೋಗ್ಯ ಮಿಷನ್ ಮತ್ತು ಪ್ರಧಾನಮಂತ್ರಿ ಸ್ವಾಸ್ಟ್ ಸುರಕ್ಷ ಯೋಜನೆಗೆ ಬಳಕೆಯಾಗಲಿದೆ ಕೇಂದ್ರ ಆರೋಗ್ಗ ಸಚಿವಾಲಯವು ಈ ಮೀಸಲು ನಿಧಿಯ ಆಡಳಿತ ನಿರ್ವಹಣೆ ಮಾಡಲಿದೆ ಅಸ್ಲಾಂ ಮತ್ತು ಪಶ್ಚಿಮ ಬಂಗಾಳ ವಿಧಾನಸಭೆಗೆ ನಡೆಯುತ್ತಿರುವ ಮೊದಲ ಹಂತದ ಚುನಾವಣೆಯ ಅಭ್ಯರ್ಥಿಗಳ ನಾಮಪತ್ರ ಪರಿಶೀಲನೆ ಕಾರ್ಯ ಇಂದು ಆರಂಭವಾಗಿದೆ

ಉತ್ತರಾಖಂಡದ ನೂತನ ಮುಖ್ಯಮಂತ್ರಿಯಾಗಿ ತೀರತ್ ಸಿಂಗ್ ರಾವತ್ ಅವರು ಡೆಪ್ರಾಡೂನ್ನಲ್ಲಿಂದು ಪ್ರಮಾಣವಚನ ಸ್ನೀಕರಿಸಿದರು ಉತ್ತರಾಖಂಡ ರಾಜ್ಯಪಾಲರಾದ ಬೇಬಿರಾಣಿ ಮೌರ್ಯ ಅವರು ನೂತನ ಮುಖ್ಯಮಂತ್ರಿಗೆ ಗೋಪ್ಲತೆಯ ಪ್ರಮಾಣ ವಜನ ಬೋಧಿಸಿದರು ಇದಕ್ಕೂ ಮುನ್ನ ಟಿ

ಬೆಳಗ್ಗೆ ವಿಧಾನಸಭೆ ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪ್ರಶ್ನೋತ್ತರ ಕ್ಕೆಗೆತ್ತಿಕೊಂಡರು ಬಳಿಕ ದಿನದ ಕಲಾಪವನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಸದನವನ್ನು ಸೋಮವಾರಕ್ಕೆ ಮುಂದೂಡಿದರು ಇದಕ್ಕೂ ಮುನ್ನ ಮೀಸಲಾತಿ ಹಂಚಿಕೆ ಕುರಿತ ಚರ್ಚೆಯಲ್ಲಿ ಮಾತನಾಡಿದ ಗ್ಲಹ ಸಚಿವ ಬಸವರಾಜ್ ಬೊಮ್ನಾಯಿ ಸಾಧಕ ಬಾಧಕಗಳ ಬಗ್ಗೆ ಸರ್ಕಾರ ಕೂಲಂಕಷವಾಗಿ ಅಧ್ಯಯನ ನಡೆಸಿ ತೀರ್ಮಾನ ತೆಗೆದುಕೊಳ್ಳಲಿದೆ ಎಂದು ಹೇಳಿದರು ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಮಾತನಾಡಿ ಸರ್ಕಾರ ಸೂಕ್ತವಾದ ಶೀರ್ಮಾನ ಕ್ಲೆಗೊಳ್ಳಬೇಕು ಎಂದು ಒತ್ತಾಯಿಸಿದರು ಭೋಜನ ವಿರಾಮದ ನಂತರ ವಿಧಾನಪರಿಷತ್ತಿನ ಸಂಖ್ಯಾ ಬಲ ಕೊರತೆ ಕಾರಣ ಸಭಾಪತಿ ಬಸವರಾಜ್ ಹೊರಟ್ಷಿ ಕಲಾಪವನ್ನು ಸೋಮವಾರಕ್ಷೆ ಮುಂದೂಡಿದರು

ಭಾರತೀಯ ನೌಕಾಪಡೆಯ ಮಾಜಿ ಮುಖ್ಜಸ್ವ ಅಡ್ಮಿರಲ್ ವಿ ಎಸ್ ಕೆಖಾವತ್ ಅವರು ಕಾರ್ಯಕ್ರಮದ ಮುಖ್ತ ಅತಿಥಿಯಾಗಿದ್ದರು ಐಎನ್ಎಸ್ ಕಾರಂಜ್ ಜಲಾಂತರ್ಗಾಮಿ ನೌಕೆಯು ಪಶ್ವಿಮ ನೌಕಾ ಕಮಾಂಡ್ನಲ್ಲಿ ಕಾರ್ಯ ನಿರ್ವಹಿಸಲಿದ್ದು ದೇಶೀಯ ತಂತ್ರಜ್ಞಾನದಲ್ಲಿ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ಕರಂಬೀರ್ ಸಿಂಗ್ ಸ್ವದೇಶಿ ತಂತ್ರಜ್ಞಾನ ಮತ್ತು ಆತ್ಮನಿರ್ಭರ್ ಭಾರತ ಆಂದೋಲನದ ಮೂಲತ್ವದಡಿ ಜಲಾಂತರ್ಗಾಮಿ ನೌಕೆಯನ್ನು ಅಭಿವೃದ್ಧಿಪಡಿಸಲಾಗಿದೆ ಇದು ಭವಿಷ್ಯದ ಕಾರ್ಯಾಚರಣೆ ಸಾಮರ್ಥ್ಯಗಳನ್ನು ಸಮರ್ಥವಾಗಿ ನಿರ್ವಹಿಸಲಿದೆ ಇದರಿಂದ ಭಾರತೀಯ ನೌಕಾಪಡೆಗೆ ಮತ್ತೊಂದು ಬಲ ಬಂದಂತಾಗಿದೆ ಎಂದರು ಮುಖ್ಯ ಆತಿಥಿ ಅಡ್ಮಿರಲ್ ಶೇಖಾವತ್ ಮಾತನಾಡಿ ಆತ್ಮನಿರ್ಭರ್ ಭಾರತದೆಡೆಗೆ ದೇಶ ಸಾಗುತ್ತಿರುವಾಗ ಭಾರತವು ಹಲವಾರು ಉಪ್ರಹಗಳ ಯಶಸ್ವಿ ಉಡಾವಣೆ ನಡೆಸಿದೆ

ಇಡೀ ವಿಶ್ವಕ್ಕೆ ಕೋವಿಡ್ ಲಸಿಕೆಯನ್ನು ಕಂಡುಹಿಡಿದಿದೆ ಈ ನಿಟ್ಟಿನಲ್ಲಿ ಹೊಸ ಕಾರಂಜ್ ನೌಕೆಯು ಮತ್ತೊಂದು ಉದಾಹರಣೆಯಾಗಿದೆ ಎಂದರು ಭಾರತದ ಉನ್ನತ ಶಿಕ್ಷಣ ವ್ಯವಸ್ಥೆಯು ಗ್ರಾಮೀಣ ಭಾಗಗಳಿಗೂ ವಿಸ್ತರಣೆಯಾಗಿ ನಿರ್ಲಕ್ಷಿತ ವರ್ಗಗಳ ಮಕ್ಕಳನ್ನು ತಲುಪುತ್ತಿದೆ ಎಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ತಿಳಿಸಿದ್ದಾರೆ

ಆದರೂ ಅದು ಇನ್ನೂ ಉನ್ನತ ಸ್ವರಕ್ಕೆ ಬೆಳೆಯಬೇಕಿದೆ ಎಂದರು ಆರ್ಥಿಕವಾಗಿ ಹಿಂದುಳಿದಿರುವ ವರ್ಗಗಳ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಕೈಗೆಟಕುವಂತೆ ಸಿಗಬೇಕಿದೆ ಬಡತನದ ಕುಟುಂಬಗಳಿಂದ ಬಂದು ಉನ್ನತ ಶಿಕ್ಷಣ ಪಡೆದು ಉನ್ನತ ಸಾಧನೆ ಮಾಡಿದ ಎಸ್ ರಾಮಾನುಜನ್ ಸರ್ ಸಿ

ರಾಮನ್ ಎಸ್ ಚಂದ್ರಶೇಖರ್ ಸ್ವತಂತ್ರ ಭಾರದ ಮೊದಲ ಗವರ್ನರ್ ಜನರಲ್ ಸಿ ರಾಜಗೋಪಾಲಾಚಾರಿ ಆರ್ ವೆಂಕಟರಾಮನ್ ಮತ್ತು ಡಾ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಈ ನೆಲದ ಮಣ್ಣಿನ ಮಕ್ಕಳು ಎಂದು ಸ್ಮರಿಸಿದರು

ಹೇಣ್ಣ ಮಕ್ಕಳು ಶಿಕ್ಷಿತರಾದರೆ ಅವರ ಭವಿಷ್ಯ ಭದ್ರವಾಗುವ ಜೊತೆಗೆ ಇಡೀ ದೇಶದ ಭವಿಷ್ಯ ಉಜ್ವಲವಾಗಲಿದೆ ಎಂದರು ಮೂರು ದಿನಗಳ ತಮಿಳುನಾಡು ಪ್ರವಾಸದಲ್ಲಿರುವ ರಾಷ್ಟಪತಿ ಶ್ರೀಕುಳಂನಲ್ಲಿರುವ ಸ್ವರ್ಣದೇಗುಲಕ್ಕೆ ಭೇಟಿ ನೀಡಿ ನಂತರ ಜೆನ್ನೈ ರಾಜಭವನದಲ್ಲಿ ವಾಸ್ತವ್ಯ ಪೂಡಲಿದ್ದಾರೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗಿನ ಬಹು ನಿರೀಕ್ಷಿತ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದ ನಾಲ್ಕನೇ ಆವೃತ್ತಿ ಈ ತಿಂಗಳಾಂತ್ಕದಲ್ಲಿ ನಡೆಯಲಿದೆ ಪರೀಕ್ಷಾ ಒತ್ತಡ ಹಾಗೂ ಅದನ್ನು ನಿಭಾಯಿಸುವ ಕುರಿತು ವಿದ್ಕಾರ್ಥಿಗಳು ಪೋಷಕರು ಹಾಗೂ ಬೋಧಕರರೊಂದಿಗೆ ಪ್ರಧಾನಮಂತ್ರಿಯವರ ಚರ್ಚಾ ಕಾರ್ಯಕ್ರಮ ಇದಾಗಿದೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಇಜ್ಜಿಸುವವರು ಮೈ ಗವ್ ವೇದಿಕೆಯ ಮೂಲಕ ಹೆಸರು ನೋಂದಾಯಿಸಿಕೊಳ್ಳಬಹುದು

ಆನ್ಲೈನ್ ಸ್ಪರ್ಧೆಗಳನ್ನು ಆಯೋಜಿಸುವ ಮೂಲಕ ಆಯ್ಕೆಗೊಂಡ ಅಭ್ಯರ್ಥಿಗಳಿಗೆ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಹಾಗೂ ಪ್ರಧಾನಮಂತ್ರಿಯವರಿಗೆ ಪರೀಕ್ಷೆಗಳ ವಿಚಾರವಾಗಿ ಪ್ರಕ್ನೆ ಕೇಳುವ ಅವಕಾಶ ಕಲ್ಪಿಸಲಾಗುತ್ತದೆ

ಲೋಕಸಭೆಯಲ್ಲಿಂದು ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ರವಿಶಂಕರ್ ಪ್ರಸಾದ್ ಲಿಖಿತ ಉತ್ತರ ನೀಡಿದರು